ಶಿವಕಮಾರ್ ಅವರೊಂದಿಗೆ ಈಗಾಗಲೇ ಮಾತುಕತೆ ನಡೆಸಿದ್ದು ಈ ಸಂಬಂಧ ದೆಹಲಿಯಲ್ಲಿ ಶೀಘವೇ ಸಭೆ ನಡೆಸಲಾಗುವುದು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಗಣಿ ಮತ್ತು ಕಲ್ಲಿದ್ದಲು ಖಾತೆ ಸಚಿವ ಪ್ರಲ್ನಾದ್ ಜೋಷಿ ತಿಳಿಸಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಕೇಂದ್ರದ ಸಚಿವರಾಗಿ ಕರ್ನಾಟಕ ಸರ್ಕಾರದ ಸಹಕಾರದೊಂದಿಗೆ ಕೃಷ್ಣಾ ನದಿಗೆ ನೀರು ಪರಿಸುವಂತೆ ಮಹಾರಾಷ್ಟಕ್ಕೆ ವಿನಂತಿಸಲಾಗುವುದು ಎಂದು ಹೇಳಿದರು ರಾಜ್ಯದ ಹಿತಾಸಕ್ತಿ ದೃಷ್ಟಿಯಿಂದ ಎಲ್ಲರೂ ಒಟ್ಟಾಗಿ ಪ್ರಯತ್ನಿಸಿ ನೀರು ಹರಿಸುವಂತೆ ಮನವಿ ಮಾಡಲಾಗುವುದು ಎಂದು ಪ್ರಲ್ವಾದ್ ಜೋಷಿ ತಿಳಿಸಿದರು

ಬ್ಲಾಂಕ್ನ ಗ್ರಾಮೀಣ ಶಾಖೆಗಳು ಹಣಕಾಸು ಸಾಕ್ಷರತಾ ಕೇಂದ್ರ ಎಟಎಂ ಹಾಗೂ ಜಾಲತಾಣಗಳಲ್ಲಿ ಸಂದೇಶ ಪ್ರದರ್ಶನಕ್ಕೆ ಆರ್ಬಿಐ ಸೂಚಿಸಿದೆ ರೈತರಿಗೆ ವಿತ್ತೀಯ ಜಾಗೃತಿ ಸಂದೇಶ ತಲುಪಿಸುವಲ್ಲಿ ಸಮೂಹ ಮಾಧ್ಯಮಗಳಾದ ಆಕಾಶವಾಣಿ ಮತ್ತು ದೂರದರ್ಶನ ಬಳಸಲು ಆರ್ಬಿಐ ನಿರ್ಧರಿಸಿದೆ ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕಿಯಾಗಿ ಸೋನಿಯಾಗಾಂಧಿ ಆಯ್ಕೆಯಾಗಿದ್ದಾರೆ ದೆಹಲಿಯಲ್ಲಿಂದು ನಡೆದ ಕಾಂಗ್ರೆಸ್ನ ನೂತನ ಸಂಸದರ ಸಭೆಯಲ್ಲಿ ಸೋನಿಯಾಗಾಂಧಿ ಅವರನ್ನು ಸಂಸದೀಯ ಪಕ್ಷದ ನಾಯಕಿಯಾಗಿ ಅವಿರೋಧ ಆಯ್ಲೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಆಯ್ಲಿ ಮಾಡಿದ ದೇಶದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು

ಈ ಮಧ್ಯ ಬೆಂಗಳೂರಿನಲ್ಲಿಂದು ಕೆಪಿಸಿಸಿ ಕಾರ್ಮಿಕ ವಿಭಾಗದ ಕಾರ್ಯಕರ್ತರು ಎಐಸಿಸಿ ಅಧ್ಯಕ್ಷರಾಗಿ ರಾಹುಲ್ ಗಾಂಧಿ ಮುಂದುವರೆಯಬೇಕು ಎಂದು ಒತ್ತಾಯಿಸಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿಗೆ ಮನವಿ ಸಲ್ಲಿಸಿದರು

ಹಾಲಿನಲ್ಲಿನ ಮೋಷಕಾಂಶಗಳ ಮಹತ್ವ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟವು ಚಿಕ್ಕಬಳ್ದಾಮರ ಜಿಲ್ಲಾಸ್ತತೆಯ ಒಳರೋಗಿಗಳಿಗೆ ಉಚಿತವಾಗಿ ಹಾಲನ್ನು ವಿತರಿಸಿತು ಚಿಕ್ಕಬಳ್ಣಾಮರ ಬೆಲ್ಲೆ ಶಿಡ್ಡಫಟ್ಟದ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಸ್ಥಳೀಯ ತಾಸಕ ಹಾಗೂ ಮುಖ್ಣಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ವಿ ಮುನಿಯಪ್ಪ ಆಸ್ಪತ್ರೆಯ ಒಳರೋಗಿಗಳಿಗೆ ಉಚಿತವಾಗಿ ಹಾಲಿನ ಪ್ಟಾಕೆಟ್ಗಳನ್ನು ವಿತರಿಸಿದರು ದಾವಣಗೆರೆಯಲ್ಲಿ ರಾಷ್ಷೀಯ ಹೈನು ಅಭಿವೃದ್ದಿ ಮಂಡಳಿ ಹಮ್ಮಿಕೊಂಡಿದ್ದ ವಿಶ್ವ ಹಾಲು ದಿನಾಚರಣೆ ಉದ್ರಾಟಿಸಿ ಮಾತನಾಡಿದ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಹಾಲು ಒಕ್ಕೂಟದ ಉಪಾಧ್ಯಕ್ಷ ಬಸಪ್ಪ ಹಾಲು ಪರಿಪೂರ್ಣ ಆಹಾರವಾಗಿದೆ ಎಲ್ಲ ವಯೋಮಾನದವರು ಆರೋಗ್ಯಯತ ಬದುಕಿಗೆ ಹಾಲು ಕುಡಿಯುವ ಅಭ್ಯಾಸ ಬೆಳೆಬಿಕೊಳ್ಳಬೇಕು ಎಂದು ತಿಳಿಸಿದರು ಹಾಲು ಒಕ್ಕೂಟದ ಹೆಚ್ಚುವರಿ ನಿರ್ದೇಶಕ ಡಾ

ಲೋಹಿತೇಶ್ವರಪ್ಪ ಮಾತನಾಡಿ ಒಕ್ಕೂಟದ ಮೂರು ಜಿಲ್ಲೆಗಳಲ್ಲೂ ಏಕಕಾಲಕ್ಕೆ ಏಕಕಾಲಕ್ಕೆ ಏಕಕಾಲಕ್ಕೆ ವಿಕ್ವ ಹಾಲು ದಿನಾಚರಣೆ ಆಚರಿಸಲಾಗುತ್ತಿದೆ ಮಾರುಕಟ್ಟೆಯಲ್ಲಿ ಸಿಗುವ ಕಳಪೆ ಹಾಲಿನ ಬಗ್ಗೆ ಸಾರ್ವಜನಿಕರು ಜಾಗೃತಿ ವಹಿಸಬೇಕು ಎಂದು ಎಚ್ಚರಿಸಿದರು